ಅಂಬಾಲ ವಾಯು ನೆಲೆಯಲ್ಲಿ ಈ ವಿಮಾನಗಳನ್ನು ಜಲತೋಮಗಳ ಮೂಲಕ ಸ್ವಾಗತಿಸಲಾಗಿದ್ದು ಇದೊಂದು ಐತಿಹಾಸಿಕ ಕ್ಷಣವಾಗಿತ್ತು ರಫೇಲ್ ಯುದ್ಧ ವಿಮಾನಗಳು ಭಾರತೀಯ ವಾಯುಪ್ರದೇಶದೊಳಗೆ ಪ್ರವೇಶಿಸುತ್ತಿದ್ದಂತೆ ಅವುಗಳಿಗೆ ಎರಡು ಸುಖೋಯಿ ಎಂಕೆಐ ಸೂಪರ್ಸಾನಿಕ್ ಯುದ್ಧ ವಿಮಾನಗಳು ಬೆಂಗಾವಲಾಗಿ ನಿಂತವು ಭಾರತೀಯ ವಾಯುಪ್ರದೇಶಕ್ಕೆ ಪ್ರವೇಶಿಸಿದ ನಂತರ ಪಶ್ಚಿಮ ಅರೇಬಿಯನ್ ಸಮುದ್ರದಲ್ಲಿ ನಿಯೋಜಿಸಲಾಗಿರುವ ಭಾರತೀಯ ನೌಕಾಪಡೆಯ ಯುದ್ದನೌಕೆ ಐಎನ್ಎಸ್ ಕೋಲ್ಕತ್ತಾದೊಂದಿಗೆ ರೇಡಿಯೊ ಸಂಪರ್ಕವನ್ನು ಸ್ಥಾಪಿಸುವ ಮೂಲಕ ಭಾರತೀಯ ರಫೇಲ್ ತಂಡವನ್ನು ಸ್ವಾಗತಿಸಲಾಯಿತು ಭಾರತದಲ್ಲಿ ರಫೇಲ್ ಯುದ್ಧ ವಿಮಾನಗಳ ಭೂಸ್ವರ್ಶವು ದೇಶದ ಸೇನಾ ಇತಿಹಾಸದಲ್ಲಿ ಹೊಸ ಯುಗದ ಆರಂಭವನ್ನು ಸೂಚಿಸುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪೇಳಿದ್ದಾರೆ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

ರಫೇಲ್ ಯುದ್ಧ ವಿಮಾನಗಳ ಖರೀದಿ ಪ್ರಕ್ರಿಯೆ ವಿಳಂಬವಾಗಿತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ನೊಂದಿಗೆ ಅಂತರ್ ಸರ್ಕಾರಿ ಒಪ್ಪಂದದ ಮೂಲಕ ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದರಿಂದಾಗಿ ರಫೇಲ್ ವಿಮಾನಗಳನ್ನು ಖರೀದಿಸಲು ಸಾಧ್ಯವಾಗಿದೆ ಎಂದು ರಾಜನಾಥ್ ಸಿಂಗ್ ಬಣ್ಣಿಸಿದರು

ಕೊರೊನಾ ಸೋಂಕಿನ ಪಲವು ನಿರ್ಬಂಧಗಳ ಹೊರತಾಗಿಯೂ ಯುದ್ಧ ವಿಮಾನ ಮತ್ತು ಅದರ ಶಸ್ತ್ರಾಸ್ತ್ರಗಳನ್ನು ಸಮಯೋಚಿತವಾಗಿ ತಲುಪಿಸಿದ ಫ್ರೆಂಚ್ ಸರ್ಕಾರ ಡಸಾಲ್ಟ್ ಏವಿಯೇಷನ್ ಮತ್ತು ಇತರ ಫ್ರೆಂಚ್ ಕಂಪನಿಗಳಿಗೆ ಅವರು ಇದೇ ವೇಳೆ ಧನ್ನವಾದ ಅರ್ಪಿಸಿದರು ರಫೇಲ್ ಯುದ್ಧ ವಿಮಾನ ಭಾರತಕ್ಕೆ ಆಗಮಿಸಿರುವುದರಿಂದ ದೇಶದ ವಿರುದ್ಧದ ಯಾವುದೇ ಬೆದರಿಕೆಯನ್ನು ಸಮರ್ಥವಾಗಿ ತಡೆಯಲು ಭಾರತೀಯ ವಾಯುಪಡೆಯು ಪೆಚ್ಚು ಬಲಶಾಲಿಯಾಗಿದೆ ಎಂದು ಸಿಂಗ್ ಹೇಳಿದರು

ದಾರಿ ಮಧ್ಯೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಲ್ಲಿರುವ ಫ್ರೆಂಚ್ವಾಯುನೆಲೆಯಲ್ಲಿ ಇಂಧನ ತುಂಬಿಸಲು ಒಂದು ಬಾರಿ ಇಳಿಸಲಾಗಿತ್ತು ಪತ್ತು ವಿಮಾನಗಳ ಪೂರೈಕೆಯನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಲಾಗಿದೆ ಆದರೆ ಐದು ವಿಮಾನಗಳನ್ನು ತರಬೇತಿ ಉದ್ದೇಶಕ್ಕಾಗಿ ಪ್ರಾನ್ಸನಲ್ಲೇ ಉಳಿಸಲಾಗಿದೆ

ಭಾರತಕ್ಕೆ ರಫೇಲ್ ಯುದ್ಧ ವಿಮಾನಗಳ ಆಗಮನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ ಸಂಸ್ಕೃತದಲ್ಲಿ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ರಾಷ್ಟದ ರಕ್ಷಣೆಯಂತಪ ಸದ್ಗುಣವಿಲ್ಲ ರಾಷ್ಟದ ರಕ್ಷಣೆಯಂತಪ ಪ್ರತಿಷ್ಣ ಇಲ್ಲ ಮತ್ತು ರಾಷ್ಟದ ರಕ್ಷಣೆಯಂತಪ ಯಜ್ಞವಿಲ್ಲ ಎಂದು ಹೇಳಿದ್ದಾರೆ

ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವ ರಮೇಶ್ ನಿಶಾಂಕ್ ಮೋಖ್ರಿಯಾಲ್ ನೂತನ ಶಿಕ್ಷಣ ನೀತಿ ನವಭಾರತ ನಿರ್ಮಾಣದಲ್ಲಿ ಮೈಲಿಗಲ್ಲಾಗಿದೆ ಇಂದಿನಿಂದ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಶಿಕ್ಷಣ ಸಚಿವಾಲಯವಾಗಿ ಗುರುತಿಸಲ್ಲಡುತ್ತದೆ ಎಂದು ತಿಳಿಸಿದ್ದಾರೆ

ಶಾಲಾ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ನೂತನ ನೀತಿ ಮಪತ್ತರ ಸುಧಾರಣೆ ತರಲಿದೆ ಎಂದು ಕೇಂದ್ರ ಉನ್ನತ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ತಿಳಿಸಿದ್ದಾರೆ ನೂತನ ನೀತಿಯಿಂದ ಉನ್ನತ ಶಿಕ್ಷಣ ಕೋರ್ಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಆಸಕ್ತಿಯ ವಿಷಯಗಳನ್ನು ಏಕಕಾಲಕ್ಕೆ ಕಲಿಯಲು ಅವಕಾಶವಾಗಲಿದೆ ವಿದೇಶಗಳ ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಗುಣಮಟ್ಟಕ್ಕೆ ಸರಿಸಮನಾಗುವಂತೆ ಪಠ್ಕಕ್ರಮವನ್ನು ರಚಿಸಲಾಗುತ್ತದೆ ಆಧುನಿಕ ವಿಷಯಗಳಿಂದಾಗಿ ದೇಶದ ಸಾಂಪ್ರದಾಯಿಕ ಕಲೆ ಸಂಸ್ಕತಿ ಮರೆಯಾಗದಂತೆ ನೂತನ ಶಿಕ್ಷಣ ನೀತಿಯಲ್ಲಿ ಗಮನ ಪರಿಸಲಾಗಿದೆ ಎಂದು ಅಮಿತ್ ಖರೆ ತಿಳಿಸಿದ್ದಾರೆ ಪ್ರತಿಭಾವಂತ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಇತರ ವಿದ್ಯಾರ್ಥಿಗಳಂತೆ ಸಮಾನ ಅವಕಾಶ ಕಲ್ಲಿಸುವ ಬಗ್ಗೆ ನೂತನ ಶಿಕ್ಷಣ ನೀತಿಯಲ್ಲಿ ಗಮನ ಪರಿಸಲಾಗಿದೆ ಎಂದು ಸಂಪುಟ ಸಭೆಯಲ್ಲಿ ಉಪಶ್ಥಿತರಿದ್ದ ಶಾಲಾ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಅನಿತಾ ಕರ್ವಾಲ್ ತಿಳಿಸಿದ್ದಾರೆ

ರಿಮೋರ್ಟ್ ಕಾರ್ಡ್ಗಳಲ್ಲಿ ಮಕ್ಕಳ ಕೌಶಲ್ವಕ್ಕೂ ಸ್ಥಾನ ನೀಡಲಾಗುವುದು ಶಿಕ್ಷಣ ನೀತಿಯನ್ನು ಪರಿಷ್ಠರಿಸುವ ವೇಳೆ ಎರಡೂವರೆ ಲಕ್ಷ ಪಂಚಾಯತ್ಗಳಿಂದ ಸಲಹೆ ಪಡೆಯಲಾಗಿದೆ ಈ ನೂತನ ನೀತಿ ದೇಶದ ಶಿಕ್ಷಣ ಕ್ಷೇತ್ರಕ್ಷೆ ಹೊಸ ಸ್ತರೂಪವನ್ನು ನೀಡಲಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವಾಲಯದ ಕಾರ್ಯದರ್ತಿ ಅನಿತಾ ಕರ್ವಾಲ್ ಹೇಳಿದರು ಸಾಂಪ್ರದಾಯಿಕ ವೈದ್ಯ ಪದ್ಗತಿ ಮತ್ತು ಹೋಮಿಯೋಪತಿ ಕ್ಷೇತ್ರದಲ್ಲಿ ಪರಸ್ತರ ಸಪಕಾರ ಕುರಿತು ಭಾರತ ಮತ್ತು ಜಿಂಬಾಜ್ನೆ ನಡುವೆ ಸಹಿ ಹಾಕಲಾಗಿರುವ ಒಡಂಬಡಿಕೆಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ

ಇದು ಸಾಂಪ್ರದಾಯಿಕ ಔಷಧ ಮತ್ತು ಹೋಮಿಯೋಪತಿ ವ್ಯವಸ್ಥೆಗಳ ಉತ್ತೇಜನಕ್ಕಾಗಿ ಉಭಯ ದೇಶಗಳ ಸಪಕಾರವನ್ನು ಒದಗಿಸುತ್ತದೆ ಸಾಂಪ್ರದಾಯಿಕ ಡಿಷಧ ಕ್ಷೇತ್ರದಲ್ಲಿ ಉಭಯ ದೇಶಗಳಿಗೆ ಪರಸ್ಪರ ಪ್ರಯೋಜನವನ್ನು ನೀಡುತ್ತದೆ ಸಮಾನತೆ ಮತ್ತು ಪರಸ್ಪರ ಲಾಭದ ಆಧಾರದ ಮೇಲೆ ಉಭಯ ದೇಶಗಳ ನಡುವೆ ಸಾಂಪ್ರದಾಯಿಕ ವೈದ್ಯಕೀಯ ವ್ಯವಸ್ಥಗಳ ಕ್ಷೇತ್ರದಲ್ಲಿ ಸಪಕಾರವನ್ನು ಬಲಪಡಿಸುವುದು

ಕಂಟೈನ್ಗೆಂಟ್ ವಲಯ ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಎಲ್ಲಾ ಚಟುವಟಿಕೆಗೆ ಅನುಮತಿ ನೀಡಲಾಗಿದೆ ಆದರೆ ಮಟ್ರೋ ರೈಲು ಚಿತ್ರಮಂದಿರ ಈಜುಕೊಳ ಮನರಂಜನಾ ಉದ್ದಾನವನ ಬಾರ್ ಆಡಿಟೋರಿಯಂ ಆಸೆಂಬ್ಲಿ ಹಾಲ್ ಸೆಮಿನಾರ್ ಹಾಲ್ಗಳನ್ನು ತೆರೆಯಲು ಅನುಮತಿಸಲಾಗಿಲ್ಲ

ಆದರೆ ಇಂತಹ ಸ್ಥಳಗಳಲ್ಲಿ ಸಾಮಾಜಿಕ ಅಂತರ ಮತ್ತು ಇತರ ಮಾರ್ಗಸೂಚಿಗಳನ್ನು ಪಾಲಿಸಲು ಸೂಚಿಸಲಾಗಿದೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಅನುಮತಿಸಲಾಗಿದೆ ಈ ವೇಳೆ ಆರೋಗ್ಯ ಶಿಷ್ಟಾಚಾರಗಳನ್ನು ಪಾಲಿಸುವಂತೆ ನಿರ್ದೇಶಿಸಲಾಗಿದೆ ಶಾಲಾ ಕಾಲೇಜು ತೆರೆಯುವುದರ ಮೇಲೆ ಎಧಿಸಿದ್ದ ನಿರ್ಬಂಧ ಆಗಸ್ಟ್ ಇರವರೆಗೆ ಎಸ್ತರಿಸಲಾಗಿದೆ